ಉತ್ತರ ಪ್ರದೇಶದಲ್ಲಿನ ಬೀದಿಬದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ಯೋಜನೆ ಫಲಾನುಭವಿಗಳೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಹಲವು ಯೋಜನೆಗಳಾದ ಜನಧನ್ ಆಯುಷ್ನಾನ್ ಉಜ್ವಲ ಪಿಎಂ ಸ್ವನಿಧಿ ಕೊರೋನಾ ಸೋಂಕು ಹಿಮ್ಮೆಟ್ಟಿಸುವಲ್ಲಿ ಸಹಕಾರಿಯಾಗಿವೆ ಎಂದು ಹೇಳಿದರು ದೇಶದ ಜನತೆ ಎಂತಹ ಸವಾಲನ್ನೂ ಎದುರಿಸುವಷ್ಟು ಸಾಮರ್ಥ್ಲ ಹೊಂದಿದ್ದಾರೆ ಎಂಬುದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿತು ಸರ್ಕಾರದ ನಿರಂತರ ಪರಿಶ್ರಮದ ಫಲವಾಗಿ ಬ್ಲಾಂಕ್ಗಳು ಬಡಜನರನ್ನು ತಲುಪುವಲ್ಲಿ ಸಹಕಾರಿಯಾಗಿದೆ ಎಂದು ಅವರು ಹೇಳಿದರು ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದ ನರೇಂದ್ರ ಮೋದಿ ದೇಶ ಸ್ವತಂತ್ರಗೊಂಡ ನಂತರ ಇದೇ ಮೊದಲ ಬಾರಿಗೆ ಬೀದಿಬದಿ ವ್ಯಾಪಾರಿಗಳಿಗೂ ಯೋಜನೆಯೊಂದನ್ನು ರೂಪಿಸಲಾಗಿದೆ ಈ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲಾಗಿದೆ ಅಲ್ಲದೆ ಇದರಲ್ಲಿ ಮಧ್ಯವರ್ತಿಗಳು ಲಾಭ ಪಡೆಯುವುದನ್ನು ತಡೆಗಟ್ಟಲಾಗಿದೆ ಎಂದು ತಿಳಿಸಿದರು ನಿರುದ್ದೋಗದಿಂದ ಕಾರ್ಮಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವುದನ್ನು ತಡೆಗಟ್ಟುವಲ್ಲಿ ಪಿಎಂ ಸ್ತನಿಧಿ ಯೋಜನೆ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು

ಪಿಎಂ ಸ್ತನಿಧಿ ಯೋಜನೆಯ ಲಾಭ ಪಡೆದ ಉತ್ತರಪ್ರದೇಶದ ಆಗ್ರಾ ವಾರಾಣಸಿಯ ಫಲಾನುಭವಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇರ ವಿಡಿಯೋ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಉತ್ತರಪ್ರದೇಶದ ಮುಖ್ಚಮಂತ್ರಿ ಯೋಗಿ ಆದಿತ್ಲನಾಥ್ ಹಾಗೂ ರಾಜ್ಲದ ಕೆಲವು ಸಚಿವರು ಉಪಶ್ಚಿತರಿದ್ದರು

ಈ ಸಂವಾದ ಕಾರ್ಯಕ್ರಮವನ್ನು ಸಾಮಾಜಿಕ ಅಂತರ ಮಾರ್ಗಸೂಚಿಗಳೊಂದಿಗೆ ವಿವಿಧ ಸ್ಥಳಗಳಿಂದ ನೇರ ಪ್ರಸಾರ ಮಾಡಲಾಯಿತು

ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಟು ಪ್ಲಸ್ ಟು ಸಚಿವರ ಮಟ್ಟದ ಸಭೆ ಪ್ರಗತಿಯಲ್ಲಿದೆ ಭಾರತದ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ ಅಮೆರಿಕದ ಪರವಾಗಿ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೊ ಮತ್ತು ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಪರ್ ಭಾಗವಹಿಸಿದ್ದಾರೆ ಇದಕ್ಕೂ ಮುನ್ನ ಇಭ್ಗರೂ ಕಾರ್ಯದರ್ತಿಗಳು ರಾಷ್ಷೀಯ ಯುದ್ದ ಸ್ನಾರಕಕ್ಕೆ ಭೇಟ ನೀಡಿ ಶ್ರದ್ದಾಂಜಲಿ ಸಲ್ಲಿಸಿದರು ಭಾರತ ಶ್ರವಾಸದಲ್ಲಿರುವ ಅಮೆರಿಕ ಕಾರ್ಯದರ್ತಿಗಳು ಸಚಿವ ಮಟ್ಟದ ಸಂವಾದದ ನಂತರ ಇಂದು ಮಧ್ಯಾಷ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಲಿದ್ದಾರೆ

ಇಂದು ನಡೆಯುತ್ತಿರುವ ಮೂರನೇ ಸಂವಾದದಲ್ಲಿ ದ್ವಿಪಕ್ಷೀಯ ಪ್ರಾದೇಶಿಕ ಹಾಗೂ ಜಾಗತಿಕ ಮಟ್ಟದ ಪರಸ್ವರ ಹಿತಾಸಕ್ತಿಯ ವಿಷಯಗಳು ಚರ್ಚೆಯ ವಿಷಯವಾಗಿವೆ ಭಾರತ ಅಮೆರಿಕ ನಡುವಿನ ಮೂರನೇ ವಾರ್ಷಿಕ ಟು ಫ್ಲಸ್ ಟು ಸಚಿವ ಮಟ್ಲದ ಸಂವಾದ ಎರಡೂ ರಾಷ್ಲಗಳ ನಡುವಿನ ಜಾಗತಿಕ ಮಿಲಿಟರಿ ಸಹಭಾಗಿತ್ವ ಕುರಿತು ಇರಲಿದೆ ಸಂವಾದದಲ್ಲಿ ಭಾರತ ಫೆಸಿಫಿಕ್ ಪ್ರದೇಶ ಮತ್ತು ಜಾಗತಿಕ ಮಟ್ಸದಲ್ಲಿನ ಸ್ಹಿರತೆ ಮತ್ತು ಅಭಿವೃದ್ದಿ ಬಲಪಡಿಸುವ ಕುರಿತು ಉಭಯ ರಾಷ್ಟಗಳು ಚರ್ಚಿಸಲಿವೆ ವಿಶ್ವದ ಅತ್ಯಂತ ಹಳೆಯ ಮತ್ತು ಬೃಹತ್ ಪ್ರಜಾಪ್ರಭುತ್ವ ದೇಶಗಳ ನಡುವೆ ಪ್ರಜಾಸತ್ತಾತ್ಕಕ ಹಾಗೂ ಸಾಂಪ್ರದಾಯಿಕ ಬಾಂಧವ್ದ ಮುಂದುವರೆದಿದೆ ಇಂಧನ ವಿಮಾನಯಾನ ವಿಜ್ಞಾನ ಬಾಹ್ಯಾಕಾಶ ಮೂಲಸೌಕರ್ಯ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿನ ಸಹಕಾರ ಕುರಿತು ಮಾತುಕತೆ ನಡೆಯಲಿದೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೊ ಮತ್ತು ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ವರ್ ಜೊತೆ ಭಾರತದ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ದೆಹಲಿಯ ಸೌತ್ಬ್ಲಾಕ್ನಲ್ಲಿಂದು ಸಭೆ ನಡೆಸಿದರು ಉಭಯ ರಾಷ್ಟಗಳ ನಡುವಿನ ಮಿಲಿಟರಿ ಹಾಗೂ ಹಲವು ಮಹತ್ತರ ವಿಷಯಗಳ ಕುರಿತು ನಾಯಕರು ಚರ್ಚಿಸಿದರು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸರ ನಿರ್ಮಾಣ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಕೈಗೊಳ್ಳಬೇಕಿರುವ ಅಂಶಗಳ ಕುರಿತು ಎರಡು ದೇಶಗಳ ನಾಯಕರು ಮಹತ್ವದ ಚರ್ಚೆ ನಡೆಸಿದರು ಮಾಜಿ ರಾಷ್ಟಪತಿ ದಿವಂಗತ ಕೆ

ನಾರಾಯಣನ್ ಅವರ ಜನ್ನದಿನವಾದ ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಶ್ರದ್ದಾಂಜಲಿ ಸಲ್ಲಿಬಿದ್ದಾರೆ ರಾಷ್ಟಪತಿ ಭವನದಲ್ಲಿಂದು ಮಾಜಿ ರಾಷ್ಟಪತಿ ಕೆ

ನಾರಾಯಣನ್ ಅವರ ಭಾವಚಿತ್ರಕ್ಕೆ ರಾಮನಾಥ್ ಕೋವಿಂದ್ ಹಾಗೂ ಇತರ ಅಧಿಕಾರಿಗಳು ಪುಷ್ವ ನಮನ ಸಲ್ಲಿಸಿದರು ಈಗ ಕೊರೋನಾ ಜಾಗೃತಿ ಸಂದೇಶವನ್ನು ಕೇಳೋಣ

ಜಾಗರೂಕ ಭಾರತ ಸಮ್ನದ್ದ ಭಾರತ ಎಂಬುದು ಈ ವರ್ಷದ ಘೋಷವಾಕ್ಷವಾಗಿದೆ

ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದೆ

ಕೋವಿಡ್ ಪರಿಸ್ಥಿತಿ ಸಂದರ್ಭದಲ್ಲಿ ದೇಶದಲ್ಲಿ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆ ನಡೆಸಲಾಗುತ್ತಿದೆ

ಸೋಂಕು ನಿಯಂತ್ರಣದಲ್ಲಿ ಕೈಗೊಂಡ ಪರಿಣಾಮಕಾರಿ ಕ್ರಮಗಳು ಸೋಂಕು ಪತ್ತೆ ಪರೀಕ್ಷೆಯಿಂದಾಗಿ ಸೋಂಕಿನಿಂದ ಗುಣಮುಖ ಹೊಂದುವವರ ಸಂಖ್ಡೆಯಲ್ಲಿ ಏರಿಕೆ ಹಾಗೂ ಸೋಂಕಿನಿಂದ ಉಂಟಾಗುತ್ತಿದ್ದ ಮರಣ ಶ್ರಮಾಣದಲ್ಲಿ ಇಳಕೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ

ಇದು ಜಾಗತಿಕ ಮಟ್ಟಕ್ಕೆ ಹೋಲಿಸಿದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ